ಸ್ವಜ್ಞತೆ ಪ್ರತಿಪಾದಿಸಿದ ಗಾಂಧೀಜಿ ಅವರ ಸಂಕಲ್ಪವನ್ನು ಮೂರ್ಣಗೊಳಿಸುವ ಬದ್ಧತೆ ತೋರಲು ಇಂದು ಹೊಸದಿಲ್ಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂತಾರಾಷ್ಷೀಯ ಸೌರ ಸಹಭಾಗಿತ್ವದ ಪ್ರಥಮ ಸಂಸತ್ತನ್ನು ಉದ್ಘಾಟಿಸಲಿದ್ದಾರೆ

ಜೈ ಜವಾನ್ ಜೈ ಕಿಸಾನ್ ಘೋಷಣೆಯ ಮೂಲಕ ಚಿರಸ್ಥಾಯಿಯಾದ ಶಾಸ್ತೀಜಿ ಪ್ರತಿಪಾದಿಸಿದ ಪ್ರತಿ ಸೋಮವಾರದ ಉಪವಾಸ ಇಂದಿಗೂ ಹಿರಿಯರಿಂದ ಮುಂದುವರೆಸಲ್ಪಟ್ಟಿರುವುದು ವಿಶೇಷ ದೇಶದೆಲ್ಲೆಡೆ ಇಂದು ಅನೇಕ ಅರ್ಥಮೂರ್ಣ ಕಾರ್ಯಕ್ರಮಗಳು ಶಾಸ್ತೀಜೆ ಅವರ ಸಂಸ್ಕರಣೆ ಹಿನ್ನೆಲೆ ಆಯೋಜಿತವಾಗಿವೆ

ಗಾಂಧಿ ಜಯಂತಿ ಪ್ರಯುಕ್ತ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಂದು ಆಯೋಜಿಸಲಾಗಿರುವ ಪ್ರಧಾನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರು ಪ್ರಸನ್ನ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಪ್ರಸನ್ನ ಅವರು ತಮ್ಮ ಗಾಂಧಿ ಪರ ಚಿಂತನೆಗಳ ಮೂಲಕವೇ ನಾಡಿಗೆ ಪರಿಚಿತರು ಯಂತ್ರಗಳನ್ನು ಕಳಜೋಣ ಬನ್ನಿ ಅವರ ಆಶಯಗಳನ್ನು ಬಿಂಬಿಸುವ ಪ್ರಮುಖ ಕೃತಿ ಹೆಗ್ಗೋಡಿನ ಬಳಿಯ ಭೀಮನಕೋಣೆಯಲ್ಲಿ ಚರಕ ಸಂಸ್ಥೆಯನ್ನು ಮತ್ತು ಸಮೀಪದ ಹೊನ್ನೆಸರದಲ್ಲಿ ಶ್ರಮಜೀವಿಗಳ ಆಶ್ರಮವನ್ನು ಕಟ್ಟಿ ಗ್ರಾಮೋದ್ಯೋಗಕ್ಕೆ ಪ್ರಸನ್ನ ಅವರು ಒಂದು ಹೊಸ ಆಯಾಮ ತಂದುಕೊಟ್ಟವರು

ಗ್ರಾಮೀಣ ಮಹಿಳೆಯರಿಗೆ ಆರ್ಥಿಕ ಜೈತನ್ಯ ತುಂಬಿದೆ

ರಾಜ್ಯದಲ್ಲಿ ಮಾದಕ ವಸ್ತು ಪೂರೈಕೆ ಜಾಲವನ್ನು ಮುಂದಿನ ಮೂರ್ನಾಲ್ಕು ತಿಂಗಳುಗಳಲ್ಲಿ ನಿಯಂತ್ರಿಸುವಂತೆ ಅವರು ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದರು ವಿಕ್ವ ವಿಖ್ಯಾತ ಮೈಸೂರು ದಸರಾ ಮಹೋತ್ಲವವನ್ನು ವೀಕ್ಷಿಸಲು ಗೋಲ್ಡ್ ಕಾರ್ಡನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿ

ದೇವೇಗೌಡ ಬಿಡುಗಡೆ ಗೊಳಿಸಿದ್ದಾರೆ ಮೈಸೂರು ದಸರಾ ಮಹೋತ್ಸವದ ಹಿನ್ನೆಲೆ

ಮಾಜಿ ಪ್ರಧಾನಮಂತ್ರಿ ಜವಹಾರ್ಲಾಲ್ ನೆಹರೂ ಅವರು ಬಳಸುತ್ತಿದ್ದ ಕಾರು ಈ ಪೈಕಿ ಪ್ರಮುಖ ಆಕರ್ಷಣೆಯಾಗಿತ್ತು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಮಹೇಶ್ ತಿಳಿಸಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಲಾ ಕಟ್ಟಡಗಳ ದುರಸ್ತಿ ಕಾರ್ಯ ಪ್ರಗತಿಯಲ್ಲಿದ್ದು ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲು ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾಗಿ ಹೇಳಿದರು

ಸಿಂಧನೂರಿನಲ್ಲಿ ಸಮೀಕ್ಷೆಗೆ ಚಾಲನೆ ನೀಡಿ ಸುದ್ವಿಗಾರರೊಂದಿಗೆ ಮಾತನಾಡಿದ ಸಚಿವರು ದೇಶಾದ್ಯಂತ ಇದೇ ಮೊದಲ ಬಾರಿಗೆ ಟ್ಯಾಬ್ ಬಳಸಿ ಜಾನುವಾರುಗಳ ಪಾಗೂ ಜಾನುವಾರು ಮಾಲಿಕರ ಗಣತಿ ಕಾರ್ಯ ನಡೆಯಲಿದ್ದು ಮೀನುಗಾರರ ಸಮೀಕ್ಷೆ ಸಹ ನಡೆಯಲಿದೆ

ಶಂಕರ್ ತಿಳಿಸಿದ್ದಾರೆ

ಕೊಡಗಿನ ಪ್ರಕೃತಿ ವಿಕೋಪಕ್ಕೆ ವೈಜ್ವಾನಿಕ ಕಾರಣಗಳ ಪಟ್ಟಿ ಇನ್ನೂ ಪ್ರಕಟವಾಗುತ್ತಲೇ ಇದ್ದು ಪಶ್ಚಿಮ ಫಟ್ಟದ ರಕ್ಷಣೆಗಾಗಿ ಮುಖ್ಯಮಂತ್ರಿಯವರು ತಜ್ವರು ಹಾಗೂ ಸಂಸ್ಥೆಗಳ ಸಭೆ ಕರೆದು ಸಲಹೆ ಪಡೆದು ವಿಶೇಷ ಯೋಜನೆ ರೂಪಿಸಬೇಕು ಎಂದು ವ್ಯಕ್ಷ ಲಕ್ಷ ಆಂದೋಲನದ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ ಪರಿಸರ ವಿಜ್ವಾನಿ ಡಾಕ್ಟರ್ ಟಿ

ರಾಮಚಂದ್ರ ಪರಿಸರ ತಜ್ಞ

ಎಂ ಕುಮಾರಸ್ವಾಮಿ ಶಿರಸಿಯಲ್ಲಿ ಆಗ್ರಹಿಸಿದ್ದಾರೆ ರಾಜ್ಯದ ಯಾದಗಿರಿ ರಾಯಚೂರು ಬೆಲ್ಲೆಗಳನ್ನು ಹಿಂದುಳಿದ ಜಿಲ್ಲೆಗಳೆಂದು ಕೇಂದ್ರ ಸರ್ಕಾರ ಈಗಾಗಲೇ ಗುರುತಿಸಿದ್ದು ಯಾದಗಿರಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಯೋಜನೆ ಸಿದ್ಧಗೊಳ್ಳುತ್ತಿದೆ ಎಂದು ಕೇಂದ್ರದ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಖಾತೆ ಸಚಿವ ಡಿ

ಸದಾನಂದಗೌಡ ಹೇಳಿದ್ದಾರೆ

ಜೀವಮಾನದ ಸಾಧನೆಗೆ ನೀಡಲಾಗುವ ಡಾಕ್ಟರ್ ರಾಜ್ ಕುಮಾರ್ ಪ್ರಶಸ್ತಿಗೆ ಓರಿಯ ನಟಿ ಲಕ್ಷ್ಮಿ ಕನ್ನಡ ಚಿತ್ರರಂಗಕ್ಕೆ ಅಪೂರ್ವ ಕೊಡುಗೆ ನೀಡಿದ ನಿರ್ದೇಶಕರಿಗೆ ನೀಡುವ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಗೆ ಎಸ್ ನಾರಾಯಣ್ ಕನ್ನಡ ಚಲನಚಿತ್ರ ರಂಗದ ವಿವಿಧ ವಲಯಗಳಲ್ಲಿ ಅಪೂರ್ವ ಸಾಧನೆ ಮಾಡಿದ ಹಿರಿಯ ಚೇತನಗಳಿಗೆ ನೀಡುವ ಜೀವಮಾನ ಸಾಧನೆ ಡಾಕ್ಷರ್ ವಿಷ್ಣುವರ್ಧನ್ ಪ್ರಶಸ್ತಿಗೆ ಹಿರಿಯ ಚಲನಚಿತ್ರ ನಿರ್ಮಾಪಕರಾದ ಜಿ

ಚುಟುಕು ಸುಧ್ನಿ ಸ್ವಚ್ಛತಾ ಹೀ ಸೇವಾ ಅಂಗವಾಗಿ ವರಕವಿ ಬೇಂದ್ರೆ ಅವರಿಗೆ ಸಾಧನಾ ಸ್ಫೂರ್ತಿಯಾಗಿದ್ದ ಧಾರವಾಡದ ಸಾಧನಕೇರಿಯ ಉದ್ಯಾನದಲ್ಲಿ ಸ್ವಜ್ಣತಾ ಕಾರ್ಯ ಜರುಗಿತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್

ಎಸ್ ಫಟಕದ ವಿದ್ಯಾರ್ಥಿಗಳು ಶ್ರಮದಾನ ಮಾಡಿದರು ಕೇಂದ್ರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಕೊಡಮಾಡುವ ಸ್ವಚ್ಛ ಕ್ಕಾಂಪಸ್ ಪ್ರಶಸ್ತಿಗೆ ಪ್ರಸಕ್ತ ಸಾಲಿನಲ್ಲಿ ಬೆಳಗಾವಿಯ ಕೆ ಎಲ್ ಇ

ಡಿಮ್ಡ್ ವಿಶ್ವವಿದ್ಯಾಲಯದ ಪರವಾಗಿ ಪ್ರೊಫೆಸರ್ ವಿವೇಕ ಸಾಮಜಿ ಸಚಿವ ಪ್ರಕಾಶ ಜಾವಡೆಕರ ಅವರಿಂದ ಈ ಪ್ರಶಸ್ತಿ ಸ್ವೀಕರಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ನಿರ್ಸರ್ಗ ಯೋಗ ಕೇಂದ್ರದ ವಿದ್ಯಾರ್ಥಿನಿ ಎ

ರಾಜ್ನಾದ್ಯಂತ ಚಾಲನೆ ಸಚಿವ ವೆಂಕಟರಾವ್ ನಾಡಗೌಡ ಮಾಹಿತಿ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು